ಡಿ ಎ ಸರ್ಕಾರದ ವಿರುದ್ದ ತೆಲುಗು ದೇಸಂ ಪಕ್ಷ ಮಂಡಿಸಿರುವ ಅವಿಶ್ವಾಸ ನಿರ್ಣಯದ ಬಗ್ಗೆ ಲೋಕಸಭೆಯಲ್ಲಿ ಈಗ ಚರ್ಚೆ ನಡೆಯುತ್ತಿದೆ ಚರ್ಚೆಯನ್ನು ಆರಂಭಿಸಿದ ಟಿ ಡಿ ಪಿ ಸಂಸದ ಜಯದೇವ ಗಲ್ಲಾ ಕೇಂದ್ರದಲ್ಲಿರುವ ಎನ್ ಡಿ ಎ ಸರ್ಕಾರ ಆಂಧಪ್ರದೇಶಕ್ಷೆ ಕೇವಲ ಟೊಳ್ಳು ಭರವಸೆಗಳನ್ನು ನೀಡುತ್ತಿದೆ

ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಆಂಧಪ್ರದೇಶದ ಅಭಿವೃದ್ಧಿ ಕುಂಠಿತವಾಗಲು ಕಾರಣ ಎಂದು ತೀವ್ರ ಅಸಮಾಧಾನ ವ್ಯಕ್ತ ಪಡಿಸಿದರು ತಮ್ಮ ರಾಜ್ಯಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನ ದೊರೆಯಲೇಬೇಕೆಂಬ ಪಕ್ಷದ ಆಗ್ರಹವನ್ನು ಪುನರುಚ್ಚರಿಸಿದರು

ಈ ಮೊದಲು ಅವಿಶ್ವಾಸ ನಿರ್ಣಯ ಕುರಿತ ಚರ್ಚೆ ಆರಂಭವಾಗುವುದಕ್ಕೂ ಮುನ್ನವೇ ಬಿಜು ಜನತಾದಳದ ಸಂಸದರು ಸಭಾತ್ಯಾಗ ಮಾಡಿದರು ಓಡಿತಾ ರಾಜ್ಜದ ವಿಷಯದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಹಾಲಿ ಬಿಜೆಪಿ ನೇತೃತ್ವದ ಸರ್ಕಾರ ಎರಡೂ ಅನ್ನಾಯ ಮಾಡಿವೆ ಎಂದು ಬಿಜೆಡಿ ಸಂಸದ ಭತ್ಯಹರಿ ಮಹತಾಬ್ ಆರೋಪಿಸಿದರು ಇದೇ ವೇಳೆ ಶಿವಸೇನೆ ಅವಿಶ್ವಾಸ ನಿರ್ಣಯದ ಮೇಲಿನ ಮತದಾನದಲ್ಲಿ ಭಾಗವಹಿಸದೇ ಇರಲು ನಿರ್ಧರಿಸಿತು ಈಚೀನ ವರದಿ ಬಂದಾಗ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪರಿಶಿಪ್ಪ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ರಜಾ ಕಾಲದ ಪೀಠ ವಿಚಾರಣೆ ಇತ್ತರ್ಥಗೊಳಸುವವರೆಗೂ ಎಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡಬೇಕೆಂದು ವಿಶ್ವವಿದ್ದಾಲಯ ಅನುದಾನ ಆಯೋಗ ಯುಜು ಎಲ್ಲ ವಿಶ್ವವಿದ್ದಾಲಯಗಳಿಗೆ ಸೂಚನೆ ನೀಡಿದೆ ಮಾನವ ಸಂಪನ್ನೂಲ ಅಭಿವೃದ್ಧಿ ಸಚಿವಾಲಯ ಸಲ್ಲಿಸಿರುವ ವಿಚಾರಣೆ ಸುಪ್ರೀಂ ಕೋರ್ಟ್ನ ರಜಾ ಕಾಲದ ಪೀಠದಲ್ಲಿ ನಡೆಯುತ್ತಿದೆ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪಿನ ಮೇರೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಯುಜಿಸಿ ಕೆಲವು ನಿರ್ಣಯಗಳನ್ನು ಕೈಗೊಂಡಿತ್ತು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಮತ್ತು ಯುಜಿಸಿ ಜಂಟಿಯಾಗಿ ಸುಪ್ರೀಂ ಕೋರ್ಟ್ ರಜಾಕಾಲದ ಪೀಠದ ಮುಂದೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿತ್ತು ಇದರ ವಿಚಾರಣೆ ಅತ್ಯಂತ ತ್ವರಿತವಾಗಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಪತ್ರಕರ್ತೆ ಗೌರಿಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ವಕ್ತಿಯನ್ನು ಬಂಧಿಸಲಾಗಿದ್ದು ಮತ್ತಪ್ಟು ಮಾಹಿತಿ ಹೊರ ಬೀಳುವ ನಿರೀಕ್ಷೆಯಿದೆ ಎಂದು ಉಪಮುಖ್ಯಮಂತ್ರಿ ಡಾ ಪರಮೇಶ್ವರ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶೀರೂರು ಶ್ರೀಗಳ ಅನುಮಾನಸ್ವದ ಸಾವಿನ ಬಗ್ಗೆ ಅವರ ಸಹೋದರ ದೂರು ನೀಡಿದ್ದು ತನಿಖೆ ನಡೆಯುತ್ತಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪತ್ನಿ ಸಮೇತರಾಗಿ ಕಾವೇರಿ ನದಿಯ ಉಗಮ ಸ್ಥಳ ತಲಕಾವೇರಿಯಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಿದರು ಆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಕಡೆ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳು ಭರ್ತಿಯಾಗುತ್ತಿರುವುದು ರೈತರಿಗೆ ಸಂತಸದ ವಿಚಾರವಾಗಿದೆ ಎಂದರು ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆಗಿದ್ದರು ಮುಖ್ಯಮಂತ್ರಿಗಳು ಈಗ್ಗೆ ಸ್ವಲ್ಪ ಹೊತ್ತಿಗೆ ಮುನ್ನ ಮೈಸೂರಿಗೆ ಆಗಮಿಸಿದ್ದು ಈಗ ಚಾಮುಂಡೇಕ್ವರಿ ಮಾತೆಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳು ಇಂದು ಕಬಿನಿ ಮತ್ತು ಕೃಷ್ಣರಾಜ ಸಾಗರ ಜಲಾಶಯಗಳಿಗೆ ತೆರಳಿ ಬಾಗಿನ ಅರ್ಪಿಸುತ್ತಿದ್ದಾರೆ ಉತ್ತಮ ಮಳೆಯಿಂದ ಜಲಾಶಯಗಳು ತುಂಬಿದ್ದು

ಉತ್ತರ ಕರ್ನಾಟಕ ಭಾಗದ ತುಂಗಭದ್ರ ಆಲಮಟ್ಟ ನಾರಾಯಣಪುರ ಜಲಾಶಯಗಳು ಸಹ ಭರ್ತಿಯಾಗಿದ್ದು

ಪರಿಶಿಪ್ಪ ಜಾತಿ ಮತ್ತು ವರ್ಗದವರ ಭಡ್ತಿ ಮೀಸಲಾತಿ ಕುರಿತಂತೆ ಸುದ್ದಿಗಾರರ ಪ್ರಕ್ನೆಗೆ ಉತ್ತರಿಸಿದ ಅವರು ವಿಷಯ ಈಗ ನ್ಯಾಯಾಲಯದಲ್ಲಿದ್ದು ನ್ಯಾಯಾಲಯದ ತೀರ್ಪಿನ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಚಿವರಾದ ಡಿ

ಶಿವಕುಮಾರ್ ಜಿ ಟಿ ದೇವೇಗೌಡ ಸಾ

ಮಹೇಶ್ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಪಟ್ಟಣದ ಸಮೀಪ ಭಾಗೇವಾಡಿ ಗ್ರಾಮದ ಬಳಿ ಇಬ್ಬರು ಇಂದು ಮುಂಜಾನೆ ತುಂಗಭದ್ರ ನದಿ ಪ್ರವಾಹದಲ್ಲಿ ನೀರು ಪಾಲಾಗಿರುವ ಘಟನೆ ಸಂಭವಿಸಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಮಾಹಾರಾಷ್ಟದ ಧಾಮ್ ಕನೇರ್ ಅಗ್ನಿ ಕೊಯ್ನಾ ಪಂಚಗಂಗಾ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಷಿ ತುಳಸಿ ಮಾರ್ಕೆಂಡೆಯ ರಾಧಾನಗರಿ ನವಜಾ ಪಾಟ್ಗಾಂವ್ ಹಾಗೂ ರಾಜ್ಜದ ರಾಜಾಪುರ ಬ್ವಾರೇಜ್ ಫಟಪ್ರಭ ಹಿಪ್ಪರಗಿ ಬ್ಯಾರೇಜ್ಗಳಿಂದ ಅಲ್ಲದೆ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಅಧಿಕಗೊಂಡಿದೆ